ಆರೋಗ್ಯ ಸಚಿವ ಡಾ ಪರ್ಷವರ್ಧನ್ ಅಧ್ಯಕ್ಷತೆಯಲ್ಲಿ ನಿನ್ನೆ ಸನ್ನದ್ಧತೆ ಕುರಿತು ಉನ್ನತ ಮಟ್ಟದ ಸಭೆ ನಡೆಯಿತು ಲಿಸಿಕೆ ನೀಡುವ ಕಾರ್ಯಕ್ರಮ ಸುಗಮವಾಗಿ ನಡೆಯಲು ಕೈಗೊಂಡಿರುವ ಸಿದ್ಧತೆಗಳ ಬಗ್ಗೆ ಸಚಿವಾಲಯದ ಉನ್ನತ ಅಧಿಕಾರಿಗಳು ಸಚಿವರಿಗೆ ಮಾಹಿತಿ ನೀಡಿದರು

ಡ್ರೈ ರನ್ ನಡೆಸುವ ತಳಮಟ್ಟದ ತಂಡಗಳಿಂದ ಸಾಧ್ಯವಿರುವ ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸಲು ದೂರವಾಣಿ ಕಾರ್ಯನಿರ್ವಾಹಕರ ಸಂಖ್ಯೆಯನ್ನು ಪೆಚ್ಚಿಸಲಾಗಿದೆ ಕಾರ್ಯಕ್ರಮ ಪಮ್ಮಕೊಂಡಿರುವ ಸ್ಥಳಗಳ ಭೌತಿಕ ಪರಿಶೀಲನೆಗಾಗಿ ಬ್ಲಾಕ್ ಮಟ್ಟದ ಕಾರ್ಯಪಡೆಗಳನ್ನು ರಚಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಡ್ರೈರನ್ ನಲ್ಲಿ ಲಸಿಕೆ ಪಡೆಯುವವರ ಮಾಹಿತಿಯನ್ನು ಈಗಾಗಲೇ ಕೋವಿನ್ ಆರ್ಜಿಯಲ್ಲಿ ದಾಖಲಿಸಲಾಗಿದೆ ಸಚಿವ ಪರ್ಷವರ್ಧನ್ ಮಾತನಾಡಿ ಎಲ್ಲ ಜನಸಮೂಪ ಪಾಲ್ಗೊಳ್ಳುವ ಕಾರ್ಯಕ್ರಮ ಚುನಾವಣೆಯಂತೆ ನಡೆಯಲಿದೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಬೇಕಿದೆ ಪರಸ್ಪರ ತಿಳುವಳಿಕ ಮೂಡಿಸುವಲ್ಲಿ ಸೂಕ್ತ ಸಮನ್ವಯ ಅಗತ್ಯವಾಗಿದೆ ಇದರಿಂದ ಮುಂದಿನ ದಿನಗಳ ಲಸಿಕೆ ನೀಡುವ ಅಭಿಯಾನ ಯಾವುದೇ ಅಡ್ಡಿಗಳಿಲ್ಲದೆ ಮುಂದುವರೆಯುತ್ತದೆ ಲಸಿಕೆ ನೀಡುವ ಸ್ಥಳಗಳು ಶೈತ್ಯ ಸರಪಳಿ ಕೇಂದ್ರಗಳು ಲಸಿಕೆ ಸಾಗಣೆಯ ಸಮಯದಲ್ಲಿ ಸಾಕಷ್ಟು ಭದ್ರತಾ ವ್ಯವಸ್ಥೆ ಅಗತ್ಯವಾಗಿದೆ ಎಂದರು ನೀತಿ ಆಯೋಗದ ಸದಸ್ಯ ಡಾ

ಪಾಲ್ ಮಾತನಾಡಿ ದೇಶದ ಜನರಿಗೆ ಲಸಿಕೆ ನೀಡಲು ಈ ಪ್ರಾಯೋಗಿಕ ಕಾರ್ಯಕ್ರಮ ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಿದರು ಕರ್ನಾಟಕದ ಕಲಬುರಗಿ ಜಿಲ್ಲೆಯಾದ್ಗಂತ ಮೂರು ಆರೋಗ್ಗ ಕೇಂದ್ರದಲ್ಲಿ ಕೋವಿಡ್ ಲಸಿಕೆ ನೀಡುವ ವಿಧಾನದ ಡ್ರೈ ರನ್ ನಡೆಸಲಾಗುತ್ತಿದೆ ಎಂದು ಜಿಲ್ಲಾ ಆರ್

ಅಧಿಕಾರಿ ಡಾ ಪ್ರಭುಲಿಂಗ ಮಾನಕರ ತಿಳಿಸಿದ್ದಾರೆ ಕೊರೊನಾ ಲಸಿಕೆ ಬಂದ ಕೂಡಲೇ ಪ್ರಥಮ ಪಂತದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಹಂತದ ವೈದ್ಯ ಮತ್ತು ವೈದ್ಯೇತರ ಸಿಬ್ಬಂದಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಲಸಿಕೆ ನೀಡಲು ಉದ್ಲೇತಿಸಿ ಇವರ ವಿವರವನ್ನು ಈಗಾಗಲೇ ಕೋವಿಡ್ ವೆಬ್ ಪೋರ್ಟಲ್ ನಲ್ಲಿ ಮಾಹಿತಿ ಅಪಲೋಡ್ ಮಾಡಲಾಗಿದೆ ಎಂದರು ಡ್ರ್ಟ್ರ ರನ್ ನಡೆಸಲು ರಾಜ್ಯದಲ್ಲಿ ಕಲಬುರಗಿ ಬೆಳಗಾವಿ ಮೈಸೂರು ಬೆಂಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆಗಳು ಆಯ್ಕೆಯಾಗಿದ್ದು ಇಂದು ಈ ಜಿಲ್ಲೆಗಳಲ್ಲಿ ಡ್ರೈ ರನ್ ನಡೆಯಲಿದೆ ಕಲಬುರಗಿ ತಾಲೂಕಿನ ಅವರಾದ ಪ್ರಾಥಮಿಕ ಆರೋಗ್ಗ ಕೇಂದ್ರ ಹಾಗೂ ಜೇವರ್ಗಿ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ವತ್ರೆಯಲ್ಲಿನ ಆರೋಗ್ಯ ಕಾರ್ಯಕರ್ತೆಯರಿಗೆ ಲಸಿಕೆ ನೀಡುವ ವಿಧಾನದ ಬಗ್ಗೆ ಪೂರ್ವಭ್ನಾಸ ಮಾಡಲಾಗುತ್ತಿದೆ ಲಸಿಕೆ ನೀಡುವವರೊಂದಿಗೆ ನಾಲ್ನು ಜನ ಸಹಾಯಕ ಸಿಬ್ಲಂದಿ ಕಾರ್ಯ ನಿರ್ವಹಿಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ

ಸದಾನಂದಗೌಡ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಕೊರೊನಾ ಸೋಂಕು ಸಮಸ್ಯೆ ಇನ್ನೂ ನಿವಾರಣೆಯಾಗಿಲ್ಲ ಸೋಂಕು ನಿಯಂತ್ರಣದ ಬಗ್ಗೆ ಮುಂಜಾಗ್ರತೆಯಿಂದ ಇರಬೇಕು ಮಾಸ್ಕ್ ಧಾರಣೆ ದೈಹಿಕ ಅಂತರ ಕಾಪಾಡಿಕೊಳ್ಳುವುದು ಇವೇ ಮೊದಲಾದ ಮುಂಜಾಗ್ರತಾ ಕ್ರಮಗಳನ್ನು ಮುಂದುವರಿಸಬೇಕು

ಜಗತ್ತನ್ನೇ ಕಾಡಿದ ಈ ಸೋಂಕು ಕಳೆದ ವರ್ಷ ಎಲ್ಲ ರಂಗಗಳ ಮೇಲೆಯೂ ದುಷ್ಷರಿಣಾಮ ಬೀರಿತು

ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶ ಈ ಸವಾಲನ್ನು ಅತ್ಯಂತ ಸಮರ್ಥವಾಗಿ ಎದುರಿಸಿತು ಸವಾಲನ್ನು ಒಂದು ಅವಕಾಶವಾಗಿ ಪರಿವರ್ತಿಸುವ ಪ್ರಯತ್ನವಾಗಿ ಸ್ವಾವಲಂಬಿ ಭಾರತ ನಿರ್ಮಾಣ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಎಂದು ಸಚಿವರು ತಿಳಿಸಿದರು ಕೊರೊನಾ ಆರಂಭಕ್ಕೆ ಮುನ್ನ ದೇಶದಲ್ಲಿ ಪಿಪಿಇ ಕಿಟ್ಗಳು ವೆಂಟಿಲೇಟರುಗಳು ತಯಾರಾಗುತ್ತಿರಲಿಲ್ಲ

ಹಾಗೆಯೇ ದೊಡ್ಡ ಪ್ರಮಾಣದಲ್ಲಿ ವೆಂಟಿಲೇಟರ್ಗಳ ಉತ್ಪಾದನೆ ಆರಂಭಗೊಂಡಿದೆ ವೈದ್ಯಕೀಯ ಉಪಕರಣಗಳ ಸ್ವಾವಲಂಬನೆಗೂ ಕ್ರಮ ಕ್ರೆಗೊಳ್ಳಲಾಗಿದೆ

ಭಾರತದ ಈ ನೆರವನ್ನು ಇಡೀ ವಿಶ್ವವೇ ಕೊಂಡಾಡಿತು ಎಂದು ಅವರು ಹೇಳಿದರು

ಒಡಿತಾ ರಾಜ್ಯವಾಲ ಪ್ರೊ ಗಣೇಶಿಲಾಲ್ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಕೇಂದ್ರ ಸಚಿವರಾದ ರಮೇಶ್ ಮೋಖ್ರಿಯಾಲ್ ಧರ್ಮೇಂದ್ರ ಪ್ರಧಾನ್ ಪ್ರತಾಪ್ ಚಂದ್ರ ಸಾರಂಗಿ ಮತ್ತಿತರರು ಉಪಸ್ಸಿತರಿರಲಿದ್ದಾರೆ

ಇಲ್ಲಿನ ಐಐಎಂ ತರಗತಿಗಳಲ್ಲಿ ಸ್ನಾರ್ಟ್ ಕಲಿಕೆ ಡಿಜಿಟಲ್ ತಂತ್ರಜ್ಞಾನ ಬಳಕೆಗೆ ಹೆಚ್ಚಿನ ಆದ್ದತೆ ನೀಡಲಾಗಿದೆ ಕೈಗಾರಿಕೆಗಳಿಂದ ನೇರವಾಗಿ ಯೋಜನೆಗಳ ಕುರಿತು ಮಾಹಿತಿ ನೀಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ

ಐಐಎಂ ಕ್ಯಾಂಪಸ್ನಲ್ಲಿ ಇಂಧನ ಮಿತವ್ಯಯಕ್ಕೆ ಆದ್ಯತೆ ನೀಡಿದ್ದು ಪರಿಸರ ಸ್ನೇಹಿ ತ್ರಮಗಳನ್ನು ಅಳವಡಿಸಲಾಗಿದೆ

ಈ ಕುರಿತಂತೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ವಿವರಗಳನ್ನು ನೀಡಲಿದೆ ಎಂದು ಸಚಿವ ಹರ್ ದೀಪ್ ಸಿಂಗ್ ಪುರಿ ಟ್ವೀಟ್ ಮಾಡಿದ್ದಾರೆ

ಈ ವಿಮಾನಗಳಲ್ಲಿ ಆರೋಗ್ಯ ಸಂಬಂಧಿತ ಪೆಚ್ಚುವರಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ಪುರಿ ಮಾಹಿತಿ ನೀಡಿದ್ದಾರೆ ಈ ಬಗ್ಗೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಶೀಘ್ರದಲ್ಲೇ ಮಾರ್ಗಸೂಚಿಗಳನ್ನು ಹೊರಡಿಸಲಿದೆ

ಕರ್ತವ್ಯದಲ್ಲಿದ್ದಾಗ ಅಂಗವಿಕಲರಾದರೆ ಅಥವಾ ಅಂಗವ್ಯೆಕಲ್ವದ ನಡುವೆಯೂ ಸೇವೆಯಲ್ಲಿ ಉಳಿದುಕೊಂಡಿರುವವರಿಗೆ ಕೇಂದ್ರ ಸರ್ಕಾರ ಅಂಗವೈಕಲ್ಲ ಪರಿಹಾರ ವಿಸ್ತರಿಸಲು ತೀರ್ಮಾನಿಸಿದೆ ಕೇಂದ್ರ ಸಾರ್ವಜನಿಕ ಕುಂದು ಕೊರತೆ ಪಿಂಚಣಿ ಸಚಿವ ಜಿತೇಂದ್ರ ಸಿಂಗ್ ಈ ವಿಷಯ ತಿಳಿಸಿದ್ದು ಸರ್ಕಾರದ ಈ ತೀರ್ಮಾನದಿಂದ ಸಿಆರ್ಪಿಎಫ್ ಬಿಎಸ್ಎಫ್ ಸಿಐಎಸ್ಎಫ್ನಂತಹ ಕೇಂದ್ರೀಯ ಸಶಸ್ತ ಮೊಲೀಸ್ ಪಡೆ ಸಿಬ್ಲಂದಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ ಎಂದು ಹೇಳಿದ್ದಾರೆ

ಅಡುಗೆ ಅನಿಲ ರೀಫಿಲ್ ಬುಕ್ ಮಾಡಲು ಮತ್ತು ಹೊಸ ಸಂಪರ್ಕಗಳ ನೋಂದಣಿಗೆ ವಿಶಿಷ್ಟ ಮಿಸ್ಡ್ ಕಾಲ್ ಸೌಲಭ್ಚಕ್ಕೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಧರ್ಮೇಂದ್ರ ಪ್ರಧಾನ್ ಚಾಲನೆ ನೀಡಿದ್ದಾರೆ ದೇಶಕ್ಕೆ ಈ ಸೌಲಭ್ಡ ಹೊಸ ವರ್ಷದ ಉಡುಗೊರೆ ಎಂದು ಬಣ್ಣಿಸಿದ ಸಚಿವರು ಈ ಸೌಲಭ್ಯವನ್ನು ಭಾರತೀಯ ತೈಲ ಕಂಪನಿ ತನ್ನ ಇಂಡೇನ್ ಎಲ್ವಿಜಿ ಗ್ರಾಹಕರಿಗಾಗಿ ಈ ಸೌಲಭ್ಯ ಕಲ್ಪಿಸಿದೆ